ಪ್ರಗತಿ ಜನ ಸಾಮಾನ್ಲರ ಕುಂದು ಕೊರತೆಗಳನ್ನು ಪರಿಪರಿಸುವ ಗುರಿ ಹೊಂದಿರುವ ಏಕೀಕೃತ ವೇದಿಕೆಯಾಗಿದೆ ಕೇಂದ್ರದ ಪ್ರಮುಖ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಹಾಗೂ ರಾಜ್ಯ ಸರ್ಕಾರಗಳು ಅರಂಭಿಸಿರುವ ವಿವಿಧ ಯೋಜನೆಗಳನ್ನು ಏಕಕಾಲಕ್ಕೆ ಮೇಲ್ವಿಚಾರಣೆ ನಡೆಸಲು ಹಾಗೂ ಪರಿಶೀಲಿಸಲು ಪ್ರಗತಿ ಸಹಾಯ ಮಾಡುತ್ತದೆ

ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಒಂಪಡೆಯಲು ಶುಕ್ರವಾರ ಕಡೆಯ ದಿನವಾಗಿದೆ ನಿನ್ನೆ ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನವಾಗಿತ್ತು ಬಿಜೆಪಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ನ ಅನೇಕ ಅಭ್ಯರ್ಥಿಗಳು ಮತ್ತು ಇತರರು ಬೇರೆ ಬೇರೆ ಕ್ಷೇತ್ರಗಳಿಂದ ನಾಮಪತ್ರ ಸಲ್ಲಿಸಿದ್ದಾರೆ ಎಎಪಿ ಸಂಜಾಲಕ ಮತ್ತು ದೆಪಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ವಾಲ್ ನವದೆಪಲಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ಬಿಜೆಪಿ ಮುಖಂಡ ಸುನಿಲ್ ಯಾದವ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಸಬರ್ವಾಲ್ ಸಪ ಇದೇ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಈ ಮಧ್ಯೆ ನವದೆಹಲಿಯ ಜಿಲ್ಲಾ ಚುನಾವಣಾಧಿಕಾರಿ ಅರವಿಂದ್ ಕೇಜ್ರವಾಲ್ ಅವರ ಉಮೇದುವಾರಿಕೆಯನ್ನು ಯಾವುದೇ ಉದ್ದೇಶ ಪೂರ್ವಕವಾಗಿ ವಿಳಂಬ ಮಾಡಿಲ್ಲ ಎಂದು ಹೇಳಿದ್ದು ಕೇಜ್ರವಾಲ್ ಅವರ ನಾಮಪತ್ರ ಸ್ವೀಕರಿಸಲು ಚುನಾವಣಾಧಿಕಾರಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದ ಮಾಹಿತಿ ತಪ್ಪುದಾರಿಗೆಳೆಯುವಂತದ್ದು ಎಂದು ಅವರು ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಬೆಂಬಲಿಸಿ ಬಿಜೆಪಿ ದೇಶವ್ಠಾಪಿ ಪಮ್ಮಕೊಂಡಿರುವ ಅಭಿಯಾನದ ಭಾಗವಾಗಿ ಉತ್ತರ ಪ್ರದೇಶದಲ್ಲಿ ಇಂದು ಭಾರತೀಯ ಜನತಾ ಪಕ್ಷ ಎರಡು ರ್ಕಾಲಿಗಳನ್ನು ಪಮ್ಮಿಕೊಂಡಿದೆ ಈ ಕಾಯ್ದೆ ಕುರಿತು ಮೂಡಿರುವ ಅನುಮಾನಗಳನ್ನು ಹೋಗಲಾಡಿಸಲು ಮೀರತ್ನಲ್ಲಿ ನಡೆಯಲಿರುವ ಸಾರ್ವಜನಿಕ ಸಭೆಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಲಿದ್ದಾರೆ ಪಕ್ಷದ ರಾಜ್ಯ ಘಟಕದ ಅಧ್ವಕ್ಷ ಸ್ವತಂತ್ರ ದೇವ್ಸಿಂಗ್ ಸಪ ಇದೇ ರ್ಕಾಲಿಯಲ್ಲಿ ಭಾಷಣ ಮಾಡಲಿದ್ದಾರೆ ಕಾನ್ವರದಲ್ಲಿ ನಡೆಯಲಿರುವ ಮತ್ತೊಂದು ರ್ಕಾಲಿಯಲ್ಲಿ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತು ಮುಖ್ಕಮಂತ್ರಿ ಯೋಗಿ ಆದಿತ್ಯನಾಥ್ ಕಾಯ್ದೆ ಕುರಿತು ಅರಿವು ಮೂಡಿಸಲಿದ್ದಾರೆ ಪಕ್ಷದ ಕಾರ್ಯಕರ್ತರು ರಾಜ್ಯದಲ್ಲಿ ಸಿಎಎ ಕುರಿತು ಸಾಮೂಹಿಕ ಸಂವಾದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗೆ ಈ ಕುರಿತ ರ್ಕಾಲಿಗಳು ಸಭೆಗಳು ಮತ್ತು ಚರ್ಚಿಗಳನ್ನು ನಡೆಸುವಂತೆ ಸೂಚಿಸಲಾಗಿದ್ದು ಪ್ರತಿಪಕ್ಷಗಳು ಸೃಷ್ಟಿಸಿರುವ ಗೊಂದಲ ತೆರವುಗೊಳಿಸಲು ತಿಳಿಸಲಾಗಿದೆ

ದೆಹಲಿ ಮುಂಬೈ ಕೋಲ್ಕತ್ತಾ ಬೆಂಗಳೂರು ಪೈದ್ರಾಬಾದ್ ಮತ್ತು ಕೊಚ್ಚಿನ್ ವಿಮಾನ ನಿಲ್ದಾಣಗಳಲ್ಲಿ ಈ ತಪಾಸಣೆ ಕೈಗೊಳ್ಳುವಂತೆ ನಾಗರಿಕ ವಿಮಾನಯಾನ ಸಚಿವಾಲಯ ಸೂಚಿಸಿದ್ದು ಪ್ರಯಾಣಿಕರ ತಪಾಸಣೆಗೆ ಸಂಬಂಧಿಸಿದಂತೆ ಅಗತ್ತ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ನಿರ್ದೇಶಿಸಿದೆ ತಕ್ಷಣವೇ ಸಿದ್ದತೆ ನಡೆಸಿ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಎಲ್ಲಾ ಸಂಬಂಧಿತ ವಿಮಾನ ಸಂಸ್ವೆಗಳಿಗೆ ಸೂಚನೆ ನೀಡಿದೆ ದೇಶದ ಮಾನವ ಸಂಪನ್ಮೂಲಗಳು ಮತ್ತು ಶಿಕ್ಷಣ ಹಾಗೂ ಕೌಶಲ್ಯದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಹೆಚ್ಚಿನ ಪಾತಿನಿಧ್ಯ ನೀಡುತ್ತಿದ್ದಾರೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ರಮೇಶ್ ಮೋಖಿಯಾಲ್ ತಿಳಿಸಿದ್ದಾರೆ ಅಂದ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಶ್ರೀಮೊಟ್ಟಿ ಶ್ರೀರಾಮುಲುವಿನ ವೆಂಕಟಾಚಲಂನಲ್ಲಿ ವಿದ್ಯಾರ್ಥಿಗಳನ್ನುದ್ದೇತಿಸಿ ಅವರು ಮಾತನಾಡುತ್ತಿದ್ದರು ಅಂತಾರಾಷ್ಷೀಯ ಶಿಕ್ಷಣ ಸಂಸ್ಥೆಗಳೊಂದಿಗೆ ಸ್ಪರ್ಧಿಸಲು ಭಾರತದ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ರಮೇಶ್ ಮೋಬ್ರಿಯಾಲ್ ತಿಳಿಸಿದರು ಯುವಜನರಲ್ಲಿ ಕೌಶಲ್ಕ ಅಭಿವೃದ್ದಿಗೆ ಹೆಜ್ಜಿನ ಒತ್ತು ನೀಡಲು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಪಮ್ಮಿಕೊಂಡಿದೆ ಎಂದರು ವಾರ್ಷಿಕ ಪರೀಕ್ಷೆಗೆ ಸಿದ್ಧಕೆ ಮತ್ತು ವಿದ್ಧಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬುವ ನಿಟ್ಟಿನಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವ ಮೂಲಕ ದೇಶದ ಯುವ ಪೀಳಿಗೆಯ ಸರ್ವಾಂಗೀಣ ಅಭಿವ್ಬದ್ದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತು ನೀಡುತ್ತಿದ್ದಾರೆ ಎಂದರು

ಮಹಾತ್ಮ ಗಾಂಧೀಜಿ ಸ್ಮರಣಾರ್ಥ ಭಾರತ ಆಫ್ರಿಕಾದಲ್ಲಿ ಸ್ವಾಪಿಸಿರುವ ಮೊದಲ ಸಮಾವೇಶ ಕೇಂದ್ರವನ್ನು ವಿದೇಶಾಂಗ ವ್ಠವಹಾರಗಳ ಸಚಿವ ಎಸ್ ಜೈಶಂಕರ್ ಮತ್ತು ನೈಜಿರೀಯಾದ ಅಧ್ಯಕ್ಷ ಮಪಮದೌ ಇಸೌಫೌ ಜಂಟಿಯಾಗಿ ಉದ್ಘಾಟಿಸಿದರು ಮಹಾತ್ಮ ಗಾಂಧಿ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದ ಸ್ಥಾಪನೆ ಭಾರತ ಮತ್ತು ನೈಜಿರೀಯಾದ ಸ್ನೇಪದ ಪೆಗ್ಗುರುತಾಗಿದೆ ಹಾಗೆಯೇ ಆಫ್ರಿಕಾ ಕುರಿತು ಭಾರತ ಹೊಂದಿರುವ ಬದ್ಧತೆಯ ಸಂಕೇತವಾಗಿದೆ ಎಂದು ವಿದೇಶಾಂಗ ವ್ಕವಹಾರಗಳ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ

ಭಾರತ ನೆರೆಹೊರೆಯ ಎಲ್ಲಾ ಮಿತ್ರ ದೇಶಗಳೊಂದಿಗೆ ಉತ್ತಮ ಬಾಂಧವ್ದ ಹೊಂದಬಯಸುತ್ತದೆ ವ್ಯಾಪಾರ ವಹಿವಾಟು ಸಂಸ್ಕೃತಿ ಮತ್ತು ಶಿಕ್ಷಣ ವಲಯದಲ್ಲಿ ಹೆಚ್ಚಿನ ಸಪಕಾರಕ್ಕೆ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಪಿ ಶರ್ಮಾಓಲಿ ಅವರೊಂದಿಗೆ ನಿನ್ನೆ ಜಂಟಿಯಾಗಿ ಉದ್ವಾಟಿಸಿದ ನಂತರ ನರೇಂದ್ರಮೋದಿ ಮಾತನಾಡಿದರು ಭಾರತ ಮತ್ತು ನೇಪಾಳ ರಸ್ತೆ ರೈಲು ಮತ್ತು ವಿದ್ಯುತ್ ಪ್ರಸರಣ ಮಾರ್ಗಗಳೂ ಸೇರಿದಂತೆ ಪಲವು ಗಡಿ ಸಂಪರ್ಕ ಯೋಜನೆಗಳಲ್ಲಿ ಒಟ್ಟಾಗಿ ಕಾರ್ಯ ನಿರ್ವಹಿಸುತ್ತಿವೆ ಉಭಯ ದೇಶಗಳ ನಡುವಣ ಸಂಯೋಜಿತ ಚೆಕ್ಮೋಸ್ಟ್ಗಳನ್ನು ಪ್ರಮುಖ ಗಡಿ ಪ್ರದೇಶಗಳಲ್ಲಿ ನಿರ್ಮಿಸಿರುವುದರಿಂದ ಪರಸ್ವರ ವ್ಚಾಪಾರ ವಹಿವಾಟು ಹಾಗೂ ಸರಕು ಸಾಗಾಟಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಮೋದಿ ಹೇಳಿದರು

ನೇಪಾಳದಲ್ಲಿ ಭೂಕಂಪ ಸಂತ್ರಸ್ತರಿಗಾಗಿ ಭಾರತದ ನೆರವಿನೊಂದಿಗೆ ನಿರ್ಮಿಸಲಾಗುತ್ತಿರುವ ವಸತಿ ಯೋಜನೆಯ ಪ್ರಗತಿಯನ್ನು ಸಹ ಪ್ರಧಾನಿ ಮೋದಿ ಪರಿತೀಲಿಸಿದರು ತೆಲುಗು ಪ್ರಾಚೀನ ಭಾಷೆಯಾಗಿದ್ದು ಆದರ ಹಿಂದಿನ ವೈಭವವನ್ನು ಪುನರ್ ಸ್ವಾಪಿಸುವ ಅವಶ್ಯಕತೆ ಇದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ತು ಅಭಿಪ್ರಾಯಪಟ್ಟಿದ್ದಾರೆ ಆಂಧಪ್ರದೇಶದ ನೆಲ್ಲೂರು ಜಿಲ್ಲೆಯ ಶ್ರೀಪೊಟ್ಟಿ ಶ್ರೀರಾಮುಲುನಲ್ಲಿ ಶಾಸ್ತೀಯ ತೆಲುಗು ಭಾಷೆಯ ಅಧ್ಯಯನಕ್ಕಾಗಿ ಶ್ರೇಷ್ಠತೆಯ ಕೇಂದ್ರದ ಅಭಿವೃದ್ಧಿ ಕುರಿತ ಕಾರ್ಯಾಗಾರ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಶಾಸ್ತೀಯ ತೆಲುಗು ಭಾಷೆಯ ಬೆಳವಣಿಗೆಗೆ ಮತ್ತು ಶಾಸ್ತೀಯ ತೆಲುಗಿನಲ್ಲಿ ಅಧ್ಯಯನಕ್ಕಾಗಿ ಸೆಂಟರ್ ಆಫ್ ಎಕ್ಸ್ಲೆನ್ಸ್ ಅಭಿವ್ಯದ್ದಿಗೆ ಮಾರ್ಗಸೂಚಿಗಳನ್ನು ರೂಪಿಸುವಂತೆ ತೆಲುಗು ವಿದ್ವಾಂಸರಿಗೆ ಒತ್ತಾಯಿಸಿದ್ದಾರೆ ಯಾವುದೇ ಚಳವಳಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನು ಪ್ರಶಂಸಿಸಲಾಗುತ್ತದೆ ಪಾಗೆಯೇ ಶಿಕ್ಷಣದ ಬಗ್ಗೆಯೂ ಅವರು ಗಮನಹರಿಸಬೇಕಾಗಿದೆ ಎಂದು ಅಸ್ಲಾಂ ಗವರ್ನರ್ ಪ್ರೊ ಜಗದೀಶ್ ಮುಖಿ ಅಭಿಪ್ರಾಯಪಟ್ಟದ್ದಾರೆ

ಮುಖಿ ಸಮಾಜದ ನಿರ್ಮಾಣದ ಕೊಡುಗೆಗೆ ವಿದ್ವಾರ್ಧಿಗಳು ಸದಾ ಮುಂದೆ ಬರಬೇಕು ಎಂದರು ಇದಕ್ಕೂ ಮುನ್ನ ವಾರ್ಷಿಕೋಶ್ಲವನ್ನುದ್ದೇಶಿಸಿ ಮಾತನಾಡಿದ ಅವರು ಮೂಲಭೂತ ಮತ್ತು ಜನಪ್ರಿಯ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಂಶೋಧನೆ ಕೈಗೊಳ್ಳುವಂತೆ ವಿಶ್ವವಿದ್ಯಾಲಯದ ಆಡಳಿತ ಮತ್ತು ವಿದ್ವಾರ್ಥಿಗಳಿಗೆ ಒತ್ತಾಯಿಸಿದರಲ್ಲದೆ ಇದರಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗುತ್ತದೆ ಎಂದು ಪ್ರತಿಪಾದಿಸಿದರು

ಬಾಕ್ಸಿಂಗ್ ಫುಟ್ಟಾಲ್ ಮತ್ತು ಟೆನಿಸ್ ಪಂದ್ಡಾವಳಿಗಳ ಅಂತಿಮ ಸುತ್ತು ಇಂದು ನಡೆಯಲಿದೆ ಈಜು ಮತ್ತು ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳ ಅಂತಿಮ ಸುತ್ತುಗಳು ಸಹ ಇಂದೇ ನಡೆಯಲಿವೆ